ಕಾಶ್ಮೀರದಲ್ಲಿ ನಿನ್ನೆ ಬ್ಯಾಂಕ್ಗಳು ಎಟಿಎಂಗಳು ತೆರೆದಿದ್ದವು ಜನರು ಮಾರುಕಟ್ಟೆಗೆ ಆಗಮಿಸಿ ಆಗತ್ಯ ವಸ್ತುಗಳನ್ನು ಖರೀದಿಸಲು ನಿರ್ಬಂಧಗಳನ್ನು ಸಡಿಲಗೊಳಿಸಲಾಗಿತ್ತು ಎಟಿಎಂಗಳಲ್ಲಿ ನಿಯಮಿತವಾಗಿ ಪಣ ತುಂಬಲಾಗುತ್ತಿದ್ದು ಅಗತ್ತವಿರುವವರು ಪಲವು ಎಟಿಂಗಳಲ್ಲಿ ಪಣ ಪಡೆಯುತ್ತಿದ್ದಾರೆ ಎಂದು ಸರ್ಕಾರದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ರಾಜ್ಯ ಸರ್ಕಾರದ ಎಲ್ಲ ಸೌಕರರಿಗೆ ಮತ್ತು ಅರೆ ನೌಕರರಿಗೆ ಮುಂಗಡವಾಗಿ ಪಣ ಬಿಡುಗಡೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಈದ್ ಉಲ್ ಅಜಾ ಪಬ್ಬದ ಅಂಗವಾಗಿ ಜನರು ಇಂದು ನೆರೆಹೊರೆಯ ಮಶೀದಿಗಳಿಗೆ ತೆರಳಿ ಪ್ರಾರ್ಥನೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ನಿರ್ಬಂಧಗಳನ್ನು ಸಡಿಲಗೊಳಿಸಲಾಗಿದ್ದು ಸಾರ್ವಜನಿಕ ಮತ್ತು ಸಾರಿಗೆ ಸಂಚಾರ ಸಾಕಷ್ಟು ಸುಧಾರಣೆ ಕಂಡಿದೆ ಎಂದು ಶ್ರೀನಗರದ ಉಪ ಆಯುಕ್ತ ಶಾಹಿದ್ ಇಕ್ವಾಲ್ ಚೌಧರಿ ಹೇಳಿದ್ದಾರೆ ಸಾರ್ವಜನಿಕರಿಗೆ ಅಗತ್ಯ ಸೌಲಭ್ಯಗಳು ದೊರಕುವಂತೆ ನೋಡಿಕೊಳ್ಳಲು ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಮ್ಕಾಜಿಸ್ಟೇಟ್ ಗಳನ್ನು ನಿಯೋಜಿಸಲಾಗಿದೆ

ಇದಲ್ಲದೆ ಮನೆ ಬಾಗಿಲಿಗೆ ತರಕಾರಿ ಎಲ್ ಪಿಜಿ ಸಿಲಿಂಡರ್ ಕೋಳಿ ಮೊಟ್ಟೆ ಇತ್ಯಾದಿ ವಸ್ತುಗಳನ್ನು ತಲುಪಿಸಲು ಅಧಿಕಾರಿಗಳು ಮೊಬೈಲ್ ವ್ಯಾನ್ ಗಳನ್ನು ನಿಯೋಜಿಸಿದ್ದಾರೆ ಕಾಶ್ಮೀರ ವಿಭಾಗದ ಪ್ರಾಥಮಿಕ ದ್ವಿಕೀಯ ಮತ್ತು ತ್ಯತೀಯ ಮಟ್ಟದ ಎಲ್ಲ ಆರೋಗ್ಯ ಸಂಸ್ಥೆಗಳು ವೈದ್ಯರು ಮತ್ತು ಅರೆ ವೈದಕ್ಕೀಯ ಸಿಬ್ಬಂದಿಗಳ ಸಹಕಾರದೊಂದಿಗೆ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಗುರುತಿನ ಕಾರ್ಡ್ ಹೊಂದಿರುವ ವೈದಕ್ಶೀಯ ಸಿಬ್ಬಂದಿಗೆ ಆಸ್ಪತ್ರೆಗೆ ತೆರಳಲು ಅವಕಾಶ ನೀಡಲಾಗುತ್ತಿದೆ ನಿಗದಿತ ಅವಧಿಯಂತೆ ವಿಮಾನ ಹಾರಾಟ ಕೂಡ ಆರಂಭಗೊಂಡಿದೆ ವಿವಿಧ ಪುರಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳು ಕಣಿವೆಯಲ್ಲಿ ಸ್ವಜ್ಞಶೆಗೆ ಅಗತ್ಯ ಕ್ರಮಕೈಗೊಂಡಿದ್ದು ಸಂಪೂರ್ಣವಾಗಿ ತಮ್ಮ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಒತ್ತು ನೀಡಿವೆ ಕಾಶ್ಮೀರ ಮತ್ತು ಕಣಿವೆ ರಾಜ್ಯದ ವಿದ್ಕಾರ್ಥಿಗಳಿಗೆ ನೆರವಾಗುವ ದೃಷ್ಟಿಯಿಂದ ಅಲಿಗಢ ಮತ್ತು ನವದೆಪಲಿ ಸೇರಿದಂತೆ ದೇಶದ ವಿವಿಧ ಪ್ರದೇಶಗಳಲ್ಲಿ ಸರ್ಕಾರ ಸಂಪರ್ಕಾಧಿಕಾರಿಗಳನ್ನು ನಿಯೋಜಿಸಿದೆ ಕಣಿವೆಯಲ್ಲಿ ಜನರು ತಮ್ಮ ಕುಟುಂಬಸ್ಥರೊಂದಿಗೆ ಈದ್ ಉಲ್ ಅಜಾ ಆಚರಣೆಯಲ್ಲಿ ಕೊಡಗಿದ್ದಾರೆ ಜಮ್ಮ ಪೂಂತ್ಯದ ಐದು ಜಿಲ್ಲೆಗಳಲ್ಲಿ ನಿಷೇಧಾಜ್ವೆಯನ್ನು ಸಂಪೂರ್ಣ ಹಿಂಪಡೆಯಲಾಗಿದ್ದು ಜನಜೀವನ ಸಹಜ ಶ್ಶಿತಿಯತ್ತ ಮರಳುತ್ತಿದೆ ಇತರ ಐದು ಜಿಲ್ಲೆಗಳಲ್ಲಿ ಈದ್ ಆಚರಣೆಗೆ ಅಗತ್ಯ ವಸ್ತುಗಳ ಖರೀದಿಗಾಗಿ ನಿರ್ಬಂಧಗಳನ್ನು ಸಡಿಲಗೊಳಿಸಲಾಗಿದೆ ಡಿಜಿಪಿ ದಿಲ್ವಾಗ್ ಸಿಂಗ್ ನಿನ್ನೆ ಕಿಶ್ತಾವಾರ್ಗೆ ಭೇಟಿ ನೀಡಿ ಕಾನೂನು ಸುವ್ಯವಸ್ಥೆ ಕುರಿತು ಪರಾಮರ್ತೆ ನಡೆಸಿದ್ದಾರೆ

ಈ ಮಧ್ಯೆ ಪಾಕಿಸ್ತಾನ ಸಂಜೋತಾ ಎಕ್ಸ್ ಪ್ರೆಸ್ ರೈಲು ಸೇವೆಯನ್ನು ಅಮಾನತುಗೊಳಿಸಿದ ಹಿನ್ನೆಲೆಯಲ್ಲಿ ಭಾರತೀಯ ರೈಲ್ವೆಕೂಡ ಸಂಜೋತಾ ಎಕ್ಸ್ ಪ್ರೆಸ್ ರೈಲು ಸೇವೆಯನ್ನು ರದ್ದುಗೊಳಿಸಿದೆ

ವೆಂಕಯ್ಯನಾಯ್ಡು ಹೇಳಿದ್ದಾರೆ ಉಪರಾಷ್ಟಪತಿಯಾಗಿ ಎರಡು ವರ್ಷ ಮೂರೈಸಿದ ಸಂದರ್ಭದಲ್ಲಿ ಚೆನ್ನೈನಲ್ಲಿ ನಿನ್ನೆ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯ ಏರ್ಪಡಿಸಿದ್ದ ಮಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ಕೇಂದ್ರ ಸಮಾಜಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹಾಗೂ ತಮಿಳುನಾಡು ಮುಖ್ಕಮಂತ್ರಿ ಎಡಪ್ಪಾಡಿ ಕೆ ಫಳನಿಸ್ವಾಮಿ ಮತ್ತಿತರ ಗಣ್ಯರು ಪಾಜರಿದ್ದ ಸಮಾರಂಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಈ ಮಸ್ತಕವನ್ನು ಬಿಡುಗಡೆಗೊಳಿಸಿದರು

ವಿವಿಧ ಪಕ್ಷಗಳ ಸದಸ್ಯರು ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದರು ಎಂದು ಹೇಳಿದರು ರಾಜ್ಯಸಭೆಯಲ್ಲಿ ವಿಶೇಷ ಸ್ಥಾನಮಾನ ಹಿಂತೆಗೆದುಕೊಳ್ಳುವ ಪಾಗೂ ಜಮ್ಮ ಮತ್ತು ಕಾಶ್ಮೀರವನ್ನು ವಿಭಜಿಸುವ ನಿರ್ಣಯ ಕೈಗೊಳ್ಳುವಾಗ ರಾಜ್ಯ ಸಭೆಯಲ್ಲಿ ಉಂಟಾಗಿದ್ದ ಮನೋಭಾವದ ಸನ್ನಿವೇಶವನ್ನು ಉಪರಾಷ್ಟಪತಿಗಳು ನೆನಮ ಮಾಡಿಕೊಂಡರು ಆದರೆ ನಿರ್ಣಯ ಸುಗಮವಾಗಿ ಅನುಮೋದನೆಗೊಂಡಿತು ಎಂದು ಅವರು ತೃಪ್ತಿ ವ್ಯಕ್ತಪಡಿಸಿದರು ಶಾಸಕಾಂಗಗಳಲ್ಲಿ ಪದೇ ಪದೇ ಕಲಾಪ ಅಡಚಣೆ ಆಗುವ ಬದಲು ಚರ್ಚೆ ಸಮಾಲೋಚನೆ ಹಾಗೂ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಎಂದು ಅವರು ನುಡಿದರು ಮಾಧ್ಯಮಗಳು ಸುದ್ದಿಗಳನ್ನು ಖಚಿತಪಡಿಸಿಕೊಳ್ಳಬೇಕು ಆನಂತರ ಮಾಹಿತಿ ನೀಡಬೇಕು ಇದರಿಂದ ತಮ್ಪ ಕಲ್ಪನೆಗಳಿಗೆ ಅವಕಾಶ ವಾಗುವುದಿಲ್ಲ ಎಂದು ಅವರು ಹೇಳಿದರು

ಮುಸ್ಲಿಂ ಬಾಂಧವರು ಈದ್ಗಾ ಮತ್ತು ಮಸೀದಿಗಳಲ್ಲಿ ಪ್ರಾಥನೆ ಸಲ್ಲಿಸಲಿದ್ದಾರೆ

ಪಬ್ಪದ ನಿಮಿತ್ತ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಕನಾಯ್ಡು ಜನತೆಗೆ ಶುಭ ಕೋರಿದ್ದಾರೆ ಈದ್ ಪ್ರೀತಿ ಬಾತೃತ್ವ ಮತ್ತು ಮಾನವ ಸೇವೆಯ ಸಂಕೇತವಾಗಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಈ ಹಬ್ಬ ಭಕ್ತಿ ನಂಬಿಕೆ ಮತ್ತು ತ್ಯಾಗದ ಮೌಲ್ಯಗಳ ಧ್ಕೋತಕವಾಗಿದ್ದು ಭಾತೃತ್ವ ಕರುಣೆ ಮತ್ತು ಐಕ್ಯತೆಯ ಭಾವನೆಗಳಿಗೆ ಸ್ಫೂರ್ತಿಯಾಗಿದೆ ಎಂದು ಉಪರಾಷ್ಷವತಿ ಎಂ ವೆಂಕಯ್ಯನಾಯ್ಡ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಈ ಹಬ್ಬ ಉದಾರ ಮನೋಭಾವವನ್ನು ಬಲಿಷ್ಠಗೊಳಿಸಿ ಜನರನ್ನು ಪರಸ್ವರ ನಿಕಟಗೊಳಿಸುವುದು ಎಂದು ಅವರು ತಿಳಿಸಿದ್ದಾರೆ ಬುಡಕಟ್ಟು ಸಮುದಾಯವನ್ನು ಸ್ವಾವಲಂಬಿ ಮತ್ತು ಸ್ವಯಂಪೂರ್ಣಗೊಳಿಸಲು ಪ್ರಯತ್ನಗಳನ್ನು ನಡೆಸಬೇಕಾಗಿದೆ ಎಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ನಾಗ್ಮರದಲ್ಲಿ ನಿನ್ನೆ ತಿಳಿಸಿದ್ದಾರೆ ಲಕ್ಷಣ್ ಮಂಕರ್ ಸ್ವತಿ ಸಂಸ್ವಾ ನಡೆಸುತ್ತಿರುವ ಏಕಲವ್ಯ ಏಕಲ್ ವಿದ್ಯಾಲಯ ಏರ್ಪಡಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಅವರು ಮಾತನಾಡುತ್ತಿದ್ದರು

ಬುಡಕಟ್ಟು ಸಮುದಾಯದ ಏಳಿಗೆಯ ನಿಟ್ಟನಲ್ಲಿ ಶ್ರಮಿಸುತ್ತಿರುವ ಸಂಸ್ಥೆಯ ಕಾರ್ಯವನ್ನು ಶ್ಲಾಘಿಸಿದ ಗಡ್ಡರಿ ಬುಡಕಟ್ಟು ಸಮುದಾಯವನ್ನು ಸ್ವಾವಲಂಬಿ ಹಾಗೂ ಸ್ವಯಂಮೂರ್ಣಗೊಳಿಸಲು ಈ ಸಮದಾಯದ ಅರ್ಥಿಕ ಅಭಿವೃದ್ಧಿಯತ್ತ ಪ್ರಯತ್ನಗಳನ್ನು ನಡೆಸಬೇಕಾಗಿದೆ ಎಂದು ಹೇಳಿದರು

ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನೆರೆ ಪೀಡಿತ ಪ್ರದೇಶಗಳಲ್ಲಿ ಕೇಂದ್ರ ಗೃಹಸಚಿವ ಅಮಿತ್ ಶಾ ನಿನ್ನೆ ವೈಮಾನಿಕ ಸಮೀಕ್ಷೆ ನಡೆಸಿದರು ಕರ್ನಾಟಕದ ಬೆಳಗಾವಿ ಮತ್ತು ಮಹಾರಾಷ್ಟದ ಕೊಲ್ಲಾಮರ ಮತ್ತು ಸಾಂಗ್ಲಿಯಲ್ಲಿ ಅವರು ವೈಮಾನಿಕ ಸಮೀಕ್ಷೆ ನಡೆಸಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೆರೆ ಸಂತ್ರಸ್ತರ ಸಂಕಷ್ಟ ನಿವಾರಿಸಲು ಬದ್ಧವಾಗಿವೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ವೈಮಾನಿಕ ಸಮೀಕ್ಷೆ ನಂತರ ಬೆಳಗಾವಿಯ ಸಾಂಭಾ ವಿಮಾನ ನಿಲ್ದಾಣದಲ್ಲಿ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ರಾಜ್ಯದ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು

ಇದರ ಜೊತೆಗೆ ಸಾವಿರಾರೂ ಕೋಟಿ ರೂಪಾಯಿ ಫಸಲು ಕೂಡ ಹಾನಿಯಾಗಿದೆ